ಅಸ್ಪಾಂನಲ್ತಿನ ರಾಷ್ಟೀಯ ಪೌರತ್ನ ನೋಂದಣಿ ಎನ್ಆರ್ಸಿಯ ಅಂತಿಮ ಕರದು ಈ ಕ್ಷಣದ ದಾಖಲೆಯಲ್ಲ ಆದರೆ ಭವಿಷ್ಯದ ಆಧಾರವಾಗಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್

ಸಾರ್ಲಾರ್ಲಕ್ಸ್ ಬ್ಯಾಡ್ಮಿಂಟನ್ ಓಪನ್ ಟೂರ್ನಿಯಲ್ಲಿ ಭಾರತದ ಲಕ್ಷ್ಮಸೇನ್ಗೆ ಪ್ರಶಸ್ತಿ

ಪೂರ್ವ ಏಷ್ಯಾ ಶ್ವಂಗಸಭೆಯು ಏಷ್ಯಾ ಪೆಸಿಫಿಕ್ನ ವಿಶಿಷ್ಷ ನಾಯಕರ ನೇತೃತ್ವದ ವೇದಿಕೆಯಾಗಿದ್ದು ಅಲ್ಲಿ ಪ್ರಾಂತ್ಯದಲ್ಲಿನ ವಿವಿಧ ಅಭಿವ್ವದ್ಲಿ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ ಇದು ಈ ಪ್ರದೇಶದಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಕಾರ್ಯ ವಿಧಾನವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಪೂರ್ವ ಏಷ್ಯಾ ಶ್ವಂಗಸಭೆಯ ಇಂದಿನ ಕಾರ್ಯಸೂಚಿ ಈ ಶ್ವಂಗಸಭೆಯ ಸಹಕಾರದ ಭವಿಷ್ಯ ನಿರ್ದೇಶನವನ್ನು ಪರಿಶೀಲಿಸುವುದು ಮತ್ತು ಪ್ರಾದೇಶಿಕ ಹಾಗೂ ಅಂತಾರಾಷ್ಕೀಯ ವಿಷಯಗಳ ಕುರಿತು ಪರಿಶೀಲಿಸುವುದಾಗಿದೆ ಮತ್ತೊಂದೆಡೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಆರ್ಸಿಇಪಿ ಒಪ್ಪಂದ ಕುರಿತಂತೆ ಆಸಿಯಾನ್ ರಾಷ್ಟ್ಗಳು ಹಾಗೂ ಭಾರತ ಚೀನಾ ಸೇರಿದಂತೆ ಮತ್ತಿತರರ ನಡುವೆ ಆಸಿಯಾನ್ನ ಮುಕ್ತ ವ್ಯಾಪಾರ ಒಪ್ಸಂದ ಸಹಭಾಗಿತ್ಸ ಕುರಿತಂತೆ ಮಾತುಕತೆ ನಡೆಯಲಿದೆ ಇದಲ್ಲದೇ ಹಲವಾರು ಕಲ್ಯಾಣ ಯೋಜನೆಗಳನ್ನು ಒಳಗೊಂಡ ಸುಸ್ತಿರ ಅಭಿವ್ವದ್ದಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದು ಚರ್ಚೆ ಕೂಡ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಜಪಾನ್ ಪ್ರಧಾನಿ ಶಿಂಜೊ ಅಬೆ ವಿಯೇಟ್ನಾಂ ಪ್ರಧಾನಿ ನ್ನೂಯೆನ್ ಕ್ಷುವಾನ್ ಫು ಮತ್ತು ಆಸ್ಕ್ರೇಲಿಯಾ ಪ್ರಧಾನಿ ಸ್ನಾಟ್ ಮಾರಿಸನ್ ಅವರೊಂದಿಗೂ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ

ಈ ವಿಜ್ಞಾನ ಉತ್ತವ ಈ ತಿಂಗಳ ಲರವರೆಗೆ ನಡೆಯಲಿದೆ ವಿಜ್ಞಾನದ ಕುರಿತ ಪ್ರಮುಖ ಅಂಶಗಳು ಇಲ್ಲಿ ಕೇಂದ್ರಬಿಂದುವಾಗಿವೆ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಭಾರತ ನೀಡಿರುವ ಕೊಡುಗೆ ಈ ಉತ್ಸವದಲ್ಲಿ ಪ್ರಮುಖವಾಗಿ ಬಿಂಬಿತವಾಗಲಿದೆ

ಆದರೆ ಭವಿಷ್ಯದ ಆಧಾರವಾಗಿದೆ ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಹೇಳಿದ್ದಾರೆ ಪೋಸ್ವ್ ಕೊಲೋನಿಯಲ್ ಅಸ್ಸಾಂ ಪುಸ್ತಕವನ್ನು ನಿನ್ನೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಅಕ್ರಮ ವಲಸಿಗರ ಸಂಖ್ಯೆಯನ್ನು ಸ್ವಲ್ಪಮಟ್ಟಿಗೆ ಖಚಿತಪಡಿಸಿಕೊಳ್ಳುವ ನಿಟ್ವಿನಲ್ಲಿ ತುರ್ತು ಅವಶ್ಯಕತೆ ಇದೆ ಎಂದು ಹೇಳಿದರು ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಹೆಚ್ಚಾಗಿರುವ ವಾಯು ಮಾಲಿನ್ಯ ಎದುರಿಸುವ ನಿಟ್ಟಿನಲ್ಲಿ ಇಂದಿನಿಂದ ಸರಿ ಬೆಸ ಸಂಖ್ಯೆಗಳ ವಾಹನಗಳ ಸಂಚಾರ ಯೋಜನೆ ಅನುಷ್ಠಾನಕ್ಕೆ ಬರಲಿದೆ

ಈ ಯೋಜನೆಯಂತೆ ವಾಹನಗಳ ಕೊನೆಯ ಸರಿ ಬೆಸ ಸಂಖ್ಯೆಗಳ ಆಧಾರದಲ್ಲಿ ದಿನ ಬಿಟ್ಟು ದಿನ ರಸ್ತೆಗಳಲ್ಲಿ ಸಂಚರಿಸಲು ಅನುವು ಮಾಡಿಕೊಡಲಾಗುತ್ತದೆ ನಿಗದಿಪಡಿಸಿದ ದಿನಗಳಂದು ಮಾತ್ರ ಆ ಸಂಖ್ಯೆಯ ವಾಹನಗಳು ಸಂಚರಿಸಬೇಕಾಗುತ್ತದೆ ಆದರೆ ದ್ವಿಚಕ್ರ ವಾಹನಗಳು ತುರ್ತು ವೈದ್ಯಕೀಯ ಸೇವೆಗೆ ಬಳಸುವ ವಾಹನಗಳು ಮಹಿಳೆಯರು ಹಾಗೂ ಮಕ್ಕ ಳನ್ನು ಕರೆದೊಯ್ಯುವ ಶಾಲಾ ವಾಹನಗಳಿಗೆ ಈ ಯೋಜನೆ ಅನ್ಲಯವಾಗುವುದಿಲ್ಲ

ನಿಯಮ ಉಲ್ಲಂಘಿಸಿದರೆ ನಾಲ್ಕು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಸಮ ಬೆಸ ವಾಹನಗಳ ಸಂಚಾರ ಯೋಜನೆ ಅನುಷ್ಠಾನಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ದೆಹಲಿ ಸರಕಾರ ಸಾರ್ವಜನಿಕರಿಗೆ ತೊಂದರೆಯಾಗದಿರಲೆಂದು ಹೆಚ್ಚುವರಿಯಾಗಿ ಎರಡು ಸಾವಿರ ಬಸ್ಗಳ ಸೇವೆ ಒದಗಿಸಿದ್ದು ಜತೆಗೆ ಕಚೇರಿಗಳ ಕೆಲಸದ ಅವಧಿಯಲ್ಲೂ ಬದಲಾವಣೆ ಮಾಡಲಾಗಿದೆ

ಮೇಘಾಲಯ ರಾಜ್ಯಪಾಲ ತಥಾಗತ್ ರಾಯ್ ಅವರು ರಾಷ್ಟಪತಿ ಅವರಿಗೆ ಸಾಥ್ ನೀಡಲಿದ್ದಾರೆ ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ವವಿದ್ಯಾಲಯದ ಕುಲಪತಿ ಎಸ್

ರಾಷ್ಟ್ರಪತಿಯವರು ಹೆಚ್ಚು ಅಂಕ ಗಳಿಸಿದ ಪದವೀಧರರು ಹಾಗೂ ಸ್ನಾತಕೋತ್ತರ ಪದವೀಧರರಿಗೆ ಪದಕಗಳನ್ನು ಪ್ರದಾನ ಮಾಡಲಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಸಂಪೂರ್ಣ ಪರಿಸ್ವಿತಿ ಸಹಜಸ್ತಿತಿಗೆ ಬಂದಿದ್ದು ನಿಷೇಧದಿಂದ ಇದೀಗ ಮುಕ್ತವಾಗಿದೆ

ಖಾಸಗಿ ರಸ್ತೆ ಸಾರಿಗೆ ಸಂಚಾರದಲ್ಲಿ ಏರಿಕೆಯಾಗಿದ್ದು ಶ್ರೀನಗರ ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಕಾಣಬಹುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಕಾಶ್ಮೀರ ಕಣಿವೆಯಾದ್ಯಂತ ಈಗಾಗಲೇ ಸ್ಥಿರ ದೂರವಾಣಿ ಹಾಗೂ ಪಾವತಿ ಮೊಬೈಲ್ ಸೇವೆಗಳು ಪ್ರಾರಂಭಗೊಂಡಿವೆ ವಾರದ ಮಾರುಕಟ್ವೆ ಖರೀದಿಗೆ ಮುಕ್ತವಾಗಿದ್ದು ಗ್ರಾಹಕರಿಗೆ ಎಲ್ಲ ರೀತಿಯ ನಿತ್ಯ ಬಳಕೆ ವಸ್ತುಗಳು ಲಭ್ಯವಾಗುತ್ತಿವೆ ಶ್ರೀನಗರ ಹಾಗೂ ಇನ್ನಿತರೆ ಪಟ್ಟಣಗಳಲ್ಲಿ ಗ್ರಾಹಕರು ಎಂದಿನ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ ಮಹಾರಾಷ್ಟದ ಹಂಗಾಮಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಇಂದು ನವದೆಹಲಿಗೆ ಭೇಟಿ ನೀಡಲಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮಹಾರಾಷ್ಟದಲ್ಲಿ ಅಕಾಲಿಕ ಮಳೆಯಿಂದಾಗಿ ಬೆಳೆ ಹಾನಿಯಾಗಿ ರೈತರು ಸಂಕಷ್ಚಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಪರಿಹಾರ ಒದಗಿಸುವ ಕುರಿತಂತೆ ಅವರು ಅಮಿತ್ ಶಾ ಅವರೊಂದಿಗೆ ಚರ್ಚಿಸಲಿದ್ದಾರೆ ಅಕೋಲಾ ಜಿಲ್ಲೆಯಲ್ಲಿ ದೇವೇಂದ್ರ ಫಡ್ಡವಿಸ್ ಅವರು ಅಕಾಲಿಕ ಮಳೆಯಿಂದಾಗಿ ಹಾನಿಗೊಳಗಾದ ರೈತರ ಜಮೀನು ಬೆಳೆ ನಷ್ನದ ಬಗ್ಗೆ ಪರಾಮರ್ಶೆ ನಡೆಸಿದ್ದು ರೈತರಿಗಾಗಿ ಅಗತ್ಯ ಪರಿಹಾರೋಪಾಯ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ

ಸರಕು ಸಾಗಣೆ ಕಂಟೇನರ್ ಇಂದು ಹಲ್ಡಿಯಾ ಡಾಕ್ ಕಾಂಪ್ಲೆಕ್ಸ್ನಿಂದ ಗುವಾಹಟಿಯ ಪಾಂಡುವಿನಲ್ಲಿರುವ ಭಾರತ ಒಳನಾಡು ಜಲಮಾರ್ಗ ಪ್ರಾಧಿಕಾರದ ಟರ್ಮಿನಲ್ಗೆ ಪ್ರಯಾಣಿಸುವ ಮೂಲಕ ಹೆಗ್ಗುರುತು ಮೂಡಿಸಲಿದೆ ನೌಕಾ ಕಾರ್ಯದರ್ಶಿ ಗೋಪಾಲಕೃಷ್ಣ ಒಳನಾದಿನ ಹಡಗು ಎಂ

ಮಹೇಶ್ವರಿಗೆ ಹಸಿರು ನಿಶಾನೆ ತೋರಲಿದ್ದಾರೆ

ಒಳನಾಡಿನ ಜಲಸಾರಿಗೆ ಮಾರ್ಗದಲ್ಲಿ ಇದು ಮೊದಲ ಸರಕು ಸಾಗಣೆಯಾಗಿದೆ

ನಿನ್ನೆ ಜರುಗಿದ ಈ ಸಮರಾಭ್ಯಾಸದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಹಾಗೂ ಉಜ್ಬೇಕಿಸ್ತಾನದ ಅವರ ಸಹವರ್ತಿ ಮೇಜರ್ ಜನರಲ್ ಭಖೋದಿರ್ ನಿಜಮೊವಿಕ್ ಖುರ್ಬನೌ ಪಾಲ್ಲೊಂಡಿದ್ದರು

ಅಭ್ಯಾಸದ ವೇಳಿ ಭಾರತದ ತುಕಡಿಯೊಂದು ಉಜ್ಬೇಕಿಸ್ತಾನದ ಸೇನಾಪಡೆಯೊಂದಿಗೆ ಪಾಲ್ಗೊಳ್ಳಲಿದೆ ಉಭಯ ದೇಶಗಳ ಸೇನಾಪಡೆಗಳು ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆ ಹಾಗೂ ಅನುಭವವನ್ನು ಪರಸ್ಸರ ಹಂಚಿಕೊಳ್ಳುವುದರೊಂದಿಗೆ ಭವಿಷ್ಯದ ಕಾರ್ಯಯೋಜನೆಗಳನ್ನು ಉತ್ತಮ ಪದಿಸಿಕೊಳ್ಳಲಿವೆ

ದೆಹಲಿಯಲ್ಲಿ ಇಂದು ಆರಂಭವಾಗಲಿರುವ ನಗರ ಭೂಕಂಪನ ಶೋಧ ಮತ್ತು ರಕ್ಷಣೆ ಕುರಿತ ಶಾಂಫೈ ಸಹಕಾರ ಸಂಘಟನೆಯ ಜಂಟಿ ಸಭೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಪಾಟಿಸಲಿದ್ದಾರೆ

ನೇಪಾಳದ ಅಧ್ಯಕ್ಷ ಬಿದ್ಯಾದೇವಿ ಭಂಡಾರಿ ಅವರು ದೇಶದ ಎಲ್ಲ ಏಳೂ ಪ್ರಾಂತ್ಯಗಳ ರಾಜ್ಯಪಾಲರನ್ನು ಮುಕ್ತಗೊಳಿಸಿದ್ದಾರೆ ಸಂಪುಟದ ಶಿಫಾರಸಿನ ಮೇಲೆ ಸಾಂವಿಧಾನಿಕ ನಿಬಂಧನೆ ಪ್ರಕಾರ ಈ ಎಲ್ಲಾ ರಾಜ್ಯಪಾಲರನ್ನು ಮುಕ್ತಗೊಳಿಸಲಾಗಿದೆ ಎಂದು ಅಧ್ಯಕ್ಷರ ಕಚೇರಿಯ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಭಾರತದ ಪರ ದೀಪಕ್ ಚಾಹರ್ ಖಲೀಲ್ ಅಹ್ಮದ್ ಮತ್ತು ಯಜುವೇಂದ್ರ ಚಾಹಲ್ ಮಾತ್ರ ತಲಾ ಒಂದು ವಿಕೆಟ್ ಪಡೆಯಲು ಶಕ್ಕರಾದರು ಮೂರು ಪಂದ್ಯಗಳ ಈ ಸರಣಿಯಿಂದ ನಾಯಕ ವಿರಾಟ್ ಕೊಹ್ಡಿಗೆ ವಿಶ್ರಾಂತಿ ನೀಡಲಾಗಿದ್ದು ರೋಹಿತ್ ಶರ್ಮಾ ಭಾರತ ತಂಡವನ್ನು ಮುನ್ನಡೆಸುತ್ತಿದ್ದಾರೆ